ಕಲಬುರಗಿಯಲ್ಲಿ ಲಾಕ್ಡೌನ್ ವಿನಾಯಿತಿ ರದ್ನು ಕೊರೊನಾ ಸೋಂಕು ನಿಯಂತ್ರಣಕ್ಕೆ ಕಾರ್ಮೋರೇಟ್ ಸಂಸ್ವೆಗಳು ಕೈಜೋಡಿಸಿರುವುದು ಉತ್ತಮ ಬೆಳವಣಿಗೆ ಮುಖ್ಯಮಂತ್ರಿ ಮೆಚ್ಚುಗೆ

ವಿದೇಶಗಳಿಂದ ಕನ್ನಡಿಗರು ಹಿಂದಿರುಗಿದ ನಂತರದ ಸವಾಲು ನಿರ್ವಹಣೆಗೆ ಅಗತ್ನ ಸಿದ್ದತೆ

ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ರಾಜ್ಯಕ್ಕೆ ಅಗತ್ಯ ಪ್ರಮಾಣದಲ್ಲಿ ಆಹಾರಧಾನ್ಯ ಪೂರೈಕೆ

ವಿದೇಶಗಳಿಂದ ರಾಜ್ಯಕ್ಷೆ ಆಗಮಿಸುವ ಪ್ರಯಾಣಿಕರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಪರಿಷ್ಟ್ರತ ಮಾರ್ಗಸೂಚಿಗಳನ್ನು ಪ್ರಕಟಸಲಾಗಿದ್ದು

ಕೊರೊನಾ ಜಿಲ್ಲೆಗಳು ಕಲಬುರಗಿ ನಗರದಲ್ಲಿ ಕೊರೊನಾ ವೈರಸ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಜಾರಿಗೊಳಿಸಲಾಗಿದ್ದ ಲಾಕ್ಡೌನ್ ಸಂದರ್ಭದಲ್ಲಿ ಸಾಮಾಜಕ ಅಂತರ ಕಾಯ್ದಕೊಳ್ಳದ ಕಾರಣ ನೀಡಲಾಗಿದ್ದ ವಿನಾಯಿತಿಗಳನ್ನು ಹಿಂಪಡೆದಿರುವುದಗಿ ಎಂದು ಜೆಲ್ಲಾಧಿಕಾರಿ ಜಿ

ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೊರೊನಾ ಸೋಂಕು ನಿಯಂತ್ರಣ ಕುರಿತಂತೆ ಪಲವಾರು ಇಲಾಖೆಗಳು ಸಂಘಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಬೆಂಗಳೂರಿನಲ್ಲಿ ಕೈಗೊಂಡಿರುವ ನಿಯಂತ್ರಣ ಕ್ರಮಗಳ ಕುರಿತು ನಮ್ಮ ಬಾತ್ತೀದಾರರಾದ ಎಚ್

ಸುಧೀಂದ್ರ ಮಾಹಿತಿ ನೀಡಿದ್ದಾರೆ

ಬಳ್ಳಾರಿಯಲ್ಲಿ ಕೊರೊನಾ ಸೋಂಕಿತ ಮತ್ತಿಬ್ಬರು ಗುಣಮುಖರಾಗಿದ್ದು

ಇಂದು ಜಿಲ್ಲಾಸ್ಪತ್ರೆಯಿಂದ ಬಿಡುಗಡೆ ಹೊಂದಿದವರನ್ನು ಚಪ್ಪಾಳೆ ತಟ್ಟ ಬೀಳ್ಕೊಡಲಾಯಿತು

ಎಸ್

ಕೊರೊನಾ ಸೋಂಕು ಪರಡುವುದನ್ನು ತಡೆಗಟ್ಟಲು ಹಾಗೂ ಈ ಸಂದರ್ಭದಲ್ಲಿ ಸಂಕಷ್ಷಕ್ಕೆ ಒಳಗಾದ ಜನತೆಗೆ ಎಲ್ಲ ರೀತಿಯ ನೆರವು ನೀಡಲು ಸಮರೋಪಾದಿಯಲ್ಲಿ ಸರ್ಕಾರ ಶ್ರಮಿಸುತ್ತಿದೆ ಸ್ವಯಂ ಸೇವಾ ಸಂಸ್ಥೆಗಳು ಕಾರ್ಪೊರೇಟ್ ಮತ್ತು ಇತರ ಸಂಘಸಂಸ್ಥೆಗಳು ಸರ್ಕಾರದೊಂದಿಗೆ ಕೈಜೋಡಿಸಿರುವುದು ಶ್ಲಾಘನೀಯ

ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಮತ್ತು ಆರೋಗ್ಯ ಖಾತೆ ರಾಜ್ಯ ಸಚಿವ ಅಶ್ವಿನ್ ಕುಮಾರ್ ಚೌವೆ ಹಾಗೂ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ವಿಡಿಯೊ ಸಂವಾದದಲ್ಲಿ ಪಾಲ್ಗೊಂಡ ಸಚಿವರು ಕೇಂದ್ರ ಸರ್ಕಾರದ ಮಾರ್ಗಸೂಚ ಅನ್ವಯ ರಾಜ್ಯದಲ್ಲಿ ಪರಿಸ್ತಿತಿಯನ್ನು ಸಮರ್ಥವಾಗಿ ನಿಭಾಯಿಸಲಾಗಿದೆ

ಆದರೂ ಸೋಂಕಿನಿಂದಾಗುವ ಮರಣ ಪ್ರಮಾಣವನ್ನು ಕಡಿಮೆಗೊಳಿಸುವ ಯತ್ನಗಳ ನಡುವೆಯೂ ರಾಜ್ಯದಲ್ಲಿ ಮೂವತ್ತು ಮಂದಿ ಸಾವನ್ನಪ್ಪಿರುವುದು ದುರದ್ಭಪ್ಪಕರ ಎಂದರು ಟೆಲಿ ಮೆಡಿಸಿನ್ ಮತ್ತು ಟೆಲಿ ಐಸಿಯು ನಂತಪ ಪರಿಣಾಮಕಾರಿ ಕ್ರಮಗಳ ಮೂಲಕ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿಗೆ ಉನ್ನತ ಗುಣಮಟ್ಟದ ಚಿಕಿತ್ಸೆ ಒದಗಿಸುತ್ತಿದ್ದು

ದೆಂಗಳೂರಿನ ಖಾಸಗಿ ಸಂಸ್ನೆ ಆವರಣದಲ್ಲಿ ಅಳವಡಿಸಿರುವ ಎರಡು ಸೋಂಕು ತಪಾಸಣೆ ಯಂತ್ರಗಳನ್ನು ರಾಜ್ಲಸರ್ಕಾರದ ಬಳಕೆಗೆ ಸಿಗುವಂತೆ ಐಸಿಎಂಆರ್ ಅಗತ್ನ ಸೂಚನೆ ನೀಡಿದರೆ ದಿನಕ್ಕೆ ಹೆಚ್ಚುವರಿಯಾಗಿ ಆರೂವರೆ ಸಾವಿರ ಪರೀಕ್ಷೆ ನಡೆಸಲು ಅವಕಾಶವಾಗುತ್ತದೆ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

ಎಸ್

ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ದಿ ನಿಗಮದ ಮೂಲಕ ನೇರವಾಗಿ ಅವರ ಬ್ಲಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುವುದು ಎಂದು ಕಾರಜೋಳ್ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ

ಪ್ರಸಾದ್ ತಿಳಿಸಿದ್ದಾರೆ

ಲಾಕ್ಡೌನ್ನಿಂದಾಗಿ ಉತ್ತರ ಭಾರತದ ಪಲವೆಡೆ ಸಿಲುಕಿಕೊಂಡಿರುವ ಕನ್ನಡಿಗರನ್ನು ರಾಜ್ಜಕ್ಕೆ ಕರೆತರಲು ದೆಹಲಿಯಿಂದ ಕರ್ನಾಟಕಕ್ಕೆ ವಿಶೇಷ ರೈಲು ಸಂಚಾರಕ್ಷೆ ರೈಲ್ವೆ ಇಲಾಖೆ ಸಮ್ನತಿ ನೀಡಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಕೊಲ್ಲಿ ರಾಷ್ಷಗಳಲ್ಲಿ ನೆಲೆಸಿರುವ ರಾಜ್ಯದ ಜನರನ್ನು ಕರೆತರಲು ದುಬೈನಿಂದ ಬೆಂಗಳೂರು ಹಾಗೂ ಮಂಗಳೂರಿಗೆ ವಿಶೇಷ ವಿಮಾನಗಳು ಸಂಚರಿಸಲಿವೆ ಎಂದು ಅವರು ತಿಳಿಸಿದ್ದಾರೆ ಇಂದು ಅಂತಾರಾಷ್ಷೀಯ ರೆಡ್ಕ್ರಾಸ್ ದಿನ ಕೊರೊನಾ ಸೋಂಕು ನಿಯಂತ್ರಣಕ್ಕಾಗಿ ಜಗತ್ತಿನಾದ್ಯಂತ ಶ್ರಮಿಸುತ್ತಿರುವ ರೆಡ್ಕ್ರಾಸ್ ಸಂಸ್ತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಹಲವಾರು ಜನಜಾಗೃತಿ ಮತ್ತು ಸೇವಾ ಚಟುವಟಕೆಯಲ್ಲಿ ತೊಡಗಿದೆ ರಾಜ್ಯದಲ್ಲಿ ಕೊರೊನಾ ಸೋಂಕು ನಿರ್ವಹಣೆಗಾಗಿ ಜಲ್ಲಾ ರೆಡ್ಕ್ರಾಸ್ ಶಾಖೆಗಳಿಗೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಜಿಲ್ಲಾಡಳತಗಳೊಂದಿಗೆ ಸೇರಿ ಪರಿಹಾರ ಕಾರ್ಯದಲ್ಲಿ ನಿರತವಾಗುವಂತೆ ಸೂಚಿಸಿರುವುದಾಗಿ ರೆಡ್ಕ್ರಾಸ್ ಸಭಾಪತಿ ಎಸ್

ಬೆಂಗಳೂರಿನ ನಗರ ಜೆಲ್ಲಾಧಿಕಾರಿ ಕಚೇರಿಯಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಪೆನ್ರಿ ಡ್ಲೊನಾಂಟ್ ಭಾವಚಿತ್ರಕ್ಷಿ ಜಿಲ್ಲಾಧಿಕಾರಿ ಜಿ ಎನ್ ತಿವಮೂರ್ತಿ ಪುಷ್ಪನಮನ ಸಲ್ಲಿಸಿದರು ಮಡಿಕೇರಿಯಲ್ಲಿ ರೆಡ್ಕ್ರಾಸ್ ದಿನದ ಅಂಗವಾಗಿ ಆದಿವಾಸಿ ಹಾಡಿಗಳ ನಿವಾಸಿಗಳಿಗೆ ಆಹಾರ ಧಾನ್ಯ ಮತ್ತಿತರ ಅಗತ್ಯ ವಸ್ತುಗಳನ್ನು ಪೂರೈಸಲಾಯಿತು ರಾಯಚೂರು ಮತ್ತಿತರ ಜಿಲ್ಲೆಗಳಲ್ಲೂ ಹೆನ್ರಿ ಡ್ಲೂನಾಂಟ್ ಅವರಿಗೆ ಗೌರವ ನಮನ ಸಲ್ಲಿಸಲಾಯಿತು ಮನೆಗಳು ಅಥವಾ ಕಚೇರಿಗಳಗೆ ಹೊರಗಿನಿಂದ ಕೊರೊನಾ ಸೋಂಕು ಪ್ರವೇತಿಸದಂತೆ ಎಚ್ಡರವಹಿಸಲು ನೆರವಾಗುವ ಕೊರೊನಾ ಅವನ್ ಅಂದರೆ ವೈರಾಣುನಾಶಕ ಉಪಕರಣವೊಂದನ್ನು ಬೆಂಗಳೂರಿನ ನವೋದ್ಯಮ ಸಂಸ್ಥೆಯೊಂದು ಸಿದ್ದಪಡಿಸಿದೆ

ಮೊಬೈಲ್ ಫೋನ್ ಎಲೆಕ್ಟಾನಿಕ್ ಸಾಧನಗಳು ತರಕಾರಿ ಆಹಾರ ಧಾನ್ಯದ ಪೊಟ್ಟಣ ಮೊದಲಾಗಿ ಹೊರಗಿನಿಂದ ಮನೆಗೆ ತರುವ ಯಾವುದೇ ವಸ್ತುವನ್ನು ಇದರಲ್ಲಿರಿಸಬಹುದು

ಮಾದರಿಯ ಈ ಉಪಕರಣ ನ್ನಾನೋ ತಂತ್ರಜ್ಞಾನದ ಮೂಲಕ ಕಾರ್ಬನಿರ್ವಹಿಸುತ್ತದೆ ವೈಜ್ವಾನಿಕವಾಗಿ ಇದು ಬಳಸಬಹುದಾದ ಸಾಧನವೆಂದು ಸಾಬೀತಾಗಿದೆ ಬೆಂಗಳೂರು ಬನ್ನೇರುಘಟ್ಟದ ರಾಷ್ಟೀಯ ಉದ್ಯಾನದಲ್ಲಿ ಕೊರೊನಾ ಸೋಂಕು ಪ್ರಾಣಿಗಳಿಗೆ ಪರಡದಂತೆ ವ್ಯಾಪಕ ಮುನ್ನೆಚ್ಚರಿಕೆ ತ್ರಮಗಳನ್ನು ಕ್ಲೆಗೊಳ್ಳಲಾಗಿದೆ ಎಂದು ಪಶುಸಂಗೋಪನಾ ಇಲಾಬೆಯ ಸಹಾಯಕ ನಿರ್ದೇಶಕ ಡಾ

ಉಮಾಶಂಕರ್ ತಿಳಿಸಿದ್ದಾರೆ